ಏಕ ಬಳಕೆಯ ಪ್ಲಾಸ್ಟಿಕ್ ಕೈಬಿಡಲು ಪ್ರಧಾನಮಂತಿ ನರೇಂದ ಮೋದಿ ಮನ್ ಕಿ ಬಾತ್ನಲ್ಲಿ ಕರೆ ವಿಶ್ಲವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ಮಹಾರಾಷ್ಟ್ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳ ಆಯ್ನೆ ು ಕುರಿತು ಚರ್ಚಿಸಲು ಇಂದು ಸಂಜೆ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ

ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾದಿದ ಪ್ರಧಾನಮಂತ್ರಿ ನರೇಂದ ಮೋದಿ ಪ್ಲಾಗಿಂಗ್ ಎಂಬ ಹೊಸ ಪರಿಕಲ್ಪನೆಯ ಬಗ್ಗೆ ದೇಶದ ಗಮನ ಸೆಳೆದಿದ್ದಾರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕನಸು ನನಸಾಗಿಸುವ ಪ್ರಯತ್ನದಲ್ಲಿ ಇದೊಂದು ಉಪಕ್ರಮ ಎಂದು ಬಣ್ಣಿಸಿದ ಅವರು ಈ ಉಪಕ್ರಮವನ್ನು ಪರಿಚಯಿಸಿದ ರಿಪುದಮನ್ ಬೆಲ್ಲಿ ಬಗ್ಗೆ ಮಾತನಾಡಿದರು

ಏಕಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆಯ ಅಗತ್ಯವನ್ನು ಒತ್ತಿ ಹೇಳಿದ ಅವರು ಮಾದರಿ ಉದಾಹರಣೆಯಾಗಿ ಇದೀ ಜಗತ್ತು ಭಾರತದ ಕಡೆಗೆ ನೋಡುತ್ತಿದೆ ಭಾರತ ಪರಿಸರ ಸಂರಕ್ಷಣೆಯ ನಾಯಕತ್ವ ವಹಿಸಿಕೊಂಡಿದೆ ಎಂದರು

ತಂಬಾಕು ಸೇವನೆ ತ್ಯಜಿಸುವಂತೆ ಕರೆ ನೀಡಿದ ಪ್ರಧಾನಮಂತ್ರಿ ಯುವಜನಾಂಗ ಭಾರತದ ಭವಿಷ್ಯವಾಗಿದ್ದು ಇದರಿಂದಾಗಿಯೇ ಸರ್ಕಾರ ಇ ಸಿಗರೇಟ್ಅನ್ನು ನಿಷೇಧಿಸಿದೆ ಎಂದರು ಈ ಹೊಸ ರೀತಿಯ ಮಾದಕತೆ ಯುವಜನಾಂಗವನ್ನು ನಾಶಪಡಿಸಲಿವೆ ಫಿಟ್ ಇಂಡಿಯಾ ಗುರಿಯನ್ನು ಸಾಧಿಸಬೇಕಾದರೆ ಈ ಎಲ್ಲ ರೀತಿಯ ದುಶ್ಚಟವನ್ನು ತೊರೆಯಬೇಕಾಗುತ್ತದೆ ಎಂದು ಹೇಳಿದರು ಪುತ್ರಿಯೊಂದಿಗೆ ಸೆಲ್ಬಿ ಎಂಬ ಮಹಾ ಅಭಿಯಾನದ ಮಾದರಿಯಲ್ಲಿಯೇ ಭಾರತ್ ಕಿ ಲಕ್ಷ್ಮಿ ಎಂಬ ಹ್ಲಾಶ್ ಟ್ಯಾಗ್ ಬಳಸಿಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಹೆಣ್ಣು ಮಕ್ಕಳ ಸಾಧನೆಯನ್ನು ಪ್ರಚುರಪದಿಸಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳನ್ನು ಲಕ್ಷ್ಮಿಗೆ ಹೋಲಿಸಲಾಗುತ್ತದೆ ಈ ದೀಪಾವಳಿಯ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಸನ್ಮಾನಿಸುವ ಕಾರ್ಯಕ್ರಮಗಳು ಗ್ರಾಮಗಳು ಪಟ್ಟಣಗಳು ಹಾಗೂ ನಗರಗಳಲ್ಲಿ ಆಯೋಜನೆಗೊಳ್ಳಬೇಕು ಎಂದು ಅವರು ಕರೆ ನೀಡಿದರು ನವರಾತ್ರಿಯ ಹಬ್ಬದೊಂದಿಗೆ ಹಬ್ಬಗಳ ಕಾಲ ಆರಂಭಗೊಂಡಿದೆ ಈ ಋತುವಿನಲ್ಲಿ ಜನರು ಉದಾರಿಯಾಗಿರಬೇಕು ಅಗತ್ಯಕ್ಕಿಂತ ಹೆಚ್ಚಿರುವ ವಸ್ತುಗಳನ್ನು ದಾನ ಮಾಡಬೇಕು ಅಂತಹ ವಸ್ತುಗಳನ್ನು ಡೆಲಿವರಿ ಔಟ್ಗಾಗಿ ಹಂಚಿಕೆ ಮಾಡಬೇಕು ಹಲವು ನಗರಗಳಲ್ಲಿ ಎನ್ಜಿಒಗಳು ಬಟ್ಟೆ ಸಿಹಿ ತಿಂಡಿ ಆಹಾರ ಮತ್ತಿತರ ವಸ್ತುಗಳನ್ನು ಮನೆಗಳಿಂದ ಸಂಗ್ರಹಿಸಿ ಅಗತ್ಯವಿರುವವರಿಗೆ ಹಸ್ತಾಂತರಿಸಲು ನವೋದ್ಯಮಗಳನ್ನು ಆರಂಭಿಸಿವೆ ಎಂದರು

ಸಹಜೀವನದ ಚ್ಚೆತನ್ಯ ಜನರಲ್ಲಿ ಹೊಸ ಉತ್ಪಾಹ ಮೂಡಿಸುತ್ತದೆ ಎಂದರು

ಒತ್ತದರಹಿತ ಪರೀಕ್ಷೆ ವಿಷಯದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರು ತಮ್ಮ ಅನುಭವ ಸಲಹೆಗಳನ್ನು ನೀಡಬೇಕು ಎಂದು ಕರೆ ನೀಡಿದ ಅವರು ಎಕ್ಸಾಮ್ ವಾರಿಯರ್ಸ್ ಎಂಬ ತಮ್ಮ ಹೊಸ ಆವ್ವತ್ತಿಯಲ್ಲಿ ಈ ಸಲಹೆಗಳನ್ನು ಸೇರಿಸಿಕೊಳ್ಳಲು ಪ್ರಯತ್ತಿಸುವುದಾಗಿ ತಿಳಿಸಿದರು

ಪ್ರಸಿದ್ದ ಗಾಯಕಿ ಲತಾ ಮಂಗೇಶ್ಕರ್ ಅವರೊಂದಿಗೆ ನಡೆಸಿದ ಮಾತುಕತೆಯನ್ನು ಪ್ರಸ್ತಾಪಿಸಿದ ಪ್ರಧಾನಮಂತ್ರಿ ಭಾರತದ ಪ್ರಗತಿಯ ಬಗ್ಗೆ ಅವರು ತೀವ್ರ ಉತ್ಸುಕರಾಗಿದ್ದಾರೆ ಮತ್ತು ಕಾಳಜಿ ಹೊಂದಿದ್ದಾರೆ ಭಾರತ ಅಸಾಧಾರಣ ಜನರ ಜನ್ಮಸ್ಥಳ ಮಾತ್ರವಲ್ಲ ಕರ್ಮಭೂಮಿಯೂ ಆಗಿದೆ ಎಂದರು

ಭಯೋತ್ಪಾದನೆಯನ್ನು ಉತ್ತೇಜಿಸುವ ಮತ್ತು ಪ್ರೋತ್ಪಾಹಿಸುವ ರಾಷ್ಟಗಳನ್ನು ಪ್ರತ್ಯೇಕಿಸಲು ವಿಶ್ವ ನಾಯಕರಿಗೆ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಕರೆ ನೀಡಿದ್ದಾರೆ ರಾಜಸ್ಥಾನದ ಮೌಂಟ್ ಅಬುನಲ್ಲಿ ಬ್ರಹ್ಮ ಕುಮಾರೀಸ್ ವತಿಯಿಂದ ಆಯೋಜಿಸಿದ್ದ ಆಧ್ಯಾತ್ಮಿಕತೆಯ ಮೂಲಕ ಏಕತೆ ಶಾಂತಿ ಮತ್ತು ಸೌಹಾರ್ದತೆ ಕುರಿತ ಜಾಗತಿಕ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು ಭಯೋತ್ವಾದನೆ ಮಾನವೀಯತೆಯ ಶತ್ರುವಾಗಿದೆ ಎಂದು ಬಣ್ಣಿಸಿರುವ ಅವರು ಬೆದರಿಕೆ ಮತ್ತು ಹಿಂಸಾಚಾರ ಉಂಟು ಮಾಡುವ ಅಶಾಂತಿ ಸೃಷ್ಟಿಸುವ ಒಕ್ಕೂಟದ ವಿರುದ್ದ ಕೈಜೋಡಿಸುವ ಸಮಯ ಇದಾಗಿದೆ ಎಂದು ಹೇಳಿದ್ದಾರೆ ಭಾರತೀಯ ಭಾಷೆಗಳ ಅಭಿವೃದ್ದಿ ಮತ್ತು ರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ ಇದು ಜನರ ಚಳವಳಿಯಾಗಬೇಕು ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ದು ಹೇಳಿದರು ಭಾರತೀಯ ಭಾಷೆಗಳ ಉತ್ತೇಜನ ಹ್ವದಯಕ್ಕೆ ಸಂಬಂಧಿಸಿದ ವಿಷಯವಾಗಿದೆ

ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತ್ಪಭಾಷೆಯನ್ನು ಕಡ್ಡಾಯಗೊಳಿಸುವಂತೆ ಈ ಸಂದರ್ಭದಲ್ಲಿ ಅವರು ಶಾಲೆಗಳನ್ನು ಒತ್ತಾಯಿಸಿದರು ನವದೆಹಲಿಯಲ್ಲಿ ಏರ್ಪದಿಸಿದ್ದ ಕಾರ್ಯಕ್ರಮದಲ್ಲಿ ತೆಲುಗು ಸಾಹಿತಿ ಡಾ

ನಂತರ ಮಾತನಾಡಿದ ಅವರು ಇಂದು ದೇವರ ಅಸ್ತಿತ್ವದ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆಯುತ್ತಿದ್ದು ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟ ವಿಚಾರ ನಾವಿಂದು ಪ್ರಕೃತಿಯನ್ನು ದೇವತೆಗೆ ಹೋಲಿಸಿ ನೋಡುತ್ತೇವೆ

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾತನಾಡಿ ರಾಜ್ಯದ ಕೆಲ ಜೆಲ್ಲೆಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಸಾಕಷ್ಟು ಹಾನಿಯಾಗಿದ್ದು ಅತಿವ್ಬಷ್ಲಿ ಮತ್ತು ಅನಾವೃಷ್ಟಿ ಎದುರಿಸಿ ನಿಲ್ಲುವುದೇ ಸದ್ಯದ ಪರಿಸ್ಹಿತಿಯಲ್ಲಿ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ರಾಜ್ಯದ ಸಮಸ್ಯೆಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿ ಸಮ್ಬದ್ದಿ ನೆಲಸುವಂತಾಗಲಿ ಎಂದು ಹೇಳಿದರು

ಕಾರ್ಯಕ್ರಮದಲ್ಲಿ ಕೇಂದ ಸಚಿವರಾದ ಪ್ರಹ್ನಾದ್ ಜೋಷಿ ಡಿವಿ ಸದಾನಂದಗೌಡ ಮತ್ತು ಸುರೇಶ್ ಅಂಗದಿ ಉಪಮುಖ್ಯಮಂತಿ ಗೋವಿಂದ ಕಾರಜೋಳ ಸಚಿವರಾದ ಸಿ ಟಿ

ಸೋಮಣ್ಣ ಸಂಸದ ಪ್ರತಾಪ್ ಸಿಂಹ ಶಾಸಕರಾದ ಜಿ ಟಿ ದೇವೇಗೌದ ಹಾಗೂ ಎಸ್

ರಾಮ್ದಾಸ್ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು ದಸರಾ ಉದ್ಘಾಟನೆಯೊಂದಿಗೆ ಮೈಸೂರಿನ ಅರಮನೆಯಲ್ಲಿ ನವರಾತ್ರಿಯ ಪೂಜಾ ಕೈಂಕರ್ಯಗಳು ಸಹ ವಿಧಿವತ್ತಾಗಿ ಆರಂಭಗೊಂಡಿದ್ದು ರಾಜ ವಂಶಸ್ತ ಯದುವೀರ್ ಒಡೆಯರ್ ಅವರು ಖಾಸಗಿ ದರ್ಬಾರ್ ಸೇರಿದಂತೆ ನಾನಾ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದಾರೆ

ಬೆಳಗ್ಗೆ ಖಾಸಗಿ ದರ್ಬಾರ್ ನಡೆಸಿದ ನಂತರ ರಾಜವಂಶಸ್ತ ಯದುವೀರ್ ಒಡೆಯರ್ ಅವರಿಗೆ ಕಂಕಣ ಧಾರಣೆ ಸಹ ಮಾಡಲಾಯಿತು ಮುಂಬರುವ ಮಹಾರಾಷ್ಟ ಮತ್ತು ಹರ್ಯಾಣ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಹೆಸರು ಅಂತಿಮಗೊಳಿಸಲು ಇಂದು ಸಂಜೆ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಸೇರಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಮತ್ತು ಪಕ್ಷದ ಹಿರಿಯ ನಾಯಕರು ಭಾಗವಹಿಸಲಿದ್ದಾರೆ